ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಆತ್ಮನಿರ್ಭರ್ ಭಾರತ್ ಯೋಜನೆಯ ಆಶಯದಂತೆ ಈಶಾನ್ಯ ರಾಜ್ಯಗಳ ಸ್ವಾವಲಂಬನೆಗೆ ಈ ರೈಲ್ವೆ ಕಾರಿಡಾರ್ ಪೂರಕವಾಗಲಿದೆ ಎಂದು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಇಂದು ಬೆಳಗ್ಗೆ ವಿಡಿಯೋ ಕಾನ್ವರೆನ್ಸಿಂಗ್ ಮೂಲಕ ಈ ಕಾರಿಡಾರ್ ಯೋಜನೆಯನ್ನು ದೇಶಕ್ಕೆ ಸಮರ್ಪಿಸಿದ ಪ್ರಧಾನ ಮಂತ್ರಿಗಳು ಪೂರ್ವೂತ್ತರ ರಾಜ್ಯಗಳ ಸಮಗ್ರ ಅಭಿವೃದ್ದಿಗೆ ಸರ್ಕಾರ ಬದ್ದವಾಗಿರುವುದಾಗಿ ಭರವಸೆ ನೀಡಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ರೈಲ್ವೆ ಸಚಿವ ಪಿಯುಷ್ ಗೋಯಲ್ ಇಂದು ಆರಂಭವಾಗಿರುವ ಸರಕು ಸಾಗಾಟ ಕಾರಿಡಾರ್ನಿಂದ ಈಶಾನ್ಯ ರಾಜ್ಯಗಳ ಅಭಿವೃದ್ದಿಗೆ ಹೊಸ ಅವಕಾಶಗಳು ತೆರೆದುಕೊಳ್ಳಲಿವೆ ಎಂದರು

ಇದರಿಂದ ಈಗಿರುವ ಕನ್ಪೂರ್ ದೆಹಲಿ ಪ್ರಮುಖ ರೈಲ್ವೆ ಸರಕು ಸಾಗಾಟ ಮಾರ್ಗದಲ್ಲಿ ವೇಗದ ರೈಲುಗಳ ಆರಂಭಕ್ಕೆ ಭಾರತೀಯ ರೈಲ್ವೆಗೆ ಅವಕಾಶವಾಗಲಿದ್ದು ಸದ್ಯದ ರೈಲುಗಳ ದಟ್ಟಣೆ ನಿವಾರಣೆಯಾಗಲಿದೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಅದಿತ್ಯನಾಥ್ ಕಾರ್ಯಕ್ರಮದಲ್ಲಿ ಮಾತನಾದಿ ಇಂದು ಆರಂಭವಾಗಿರುವ ನೂತನ ಕಾರಿಡಾರ್ ಮಾರ್ಗದಿಂದ ಉತ್ತರ ಪ್ರದೇಶಕ್ಕೂ ಹೆಚ್ಚಿನ ಲಾಭವಾಗಲಿದೆ ಈ ಕಾರಿಡಾರ್ನ ಬಹುತೇಕ ಮಾರ್ಗ ಉತ್ತರ ಪ್ರದೇಶದಲ್ಲಿ ಹಾದುಹೋಗುವುದರಿಂದ ರಾಜ್ಯದ ಅಭಿವೃದ್ದಿಗೆ ನೂತನ ಪರಿಸರ ನಿರ್ಮಾಣವಾಗಲಿದೆ ಎಂದು ಬಣ್ಣಿಸಿದರು

ಹೊಸ ಕಾರಿಡಾರ್ ನಿರ್ಮಾಣದಿಂದ ಅತ್ಯಾಧುನಿಕ ಹಳಿ ಮಾರ್ಗ ಅಳವಡಿಕೆಯಾಗಿದ್ದು ಗೂಡ್ಸ್ ರೈಲುಗಳ ವೇಗ ಗಮನಾರ್ಹವಾಗಿ ಹೆಚ್ಚಳವಾಗಲಿದೆ ಎಂದರು ಇಂದು ಪ್ರಧಾನಮಂತ್ರಿಗಳು ಉದ್ವಾಟಿಸಿರುವ ನಯಾಬಾವ್ಪುರ್ ನಯಾ ಖುರ್ಜ ಕಾರಿಡಾರ್ನಿಂದ ಉತ್ತರ ಪ್ರದೇಶದ ರೈತರು ಮತ್ತು ಉದ್ಯಮಿಗಳಿಗೆ ಅಪಾರ ನೆರವಾಗಲಿದೆ ಸ್ದಳೀಯ ಉದ್ಯಮಗಳಾದ ಅಲ್ಯೂಮಿನಿಯಂ ಕೈಗಾರಿಕೆ ಹೈನು ಉತ್ಪನ್ನಗಳ ಕೈಗಾರಿಕೆ ಜವಳಿ ಗಾಜಿನ ವಸ್ತುಗಳು ಬೀಗಗಳು ಮತ್ತು ಹಾರ್ಡ್ವೇರ್ ಉತ್ಪನ್ನಗಳ ಕೈಗಾರಿಕೆಗಳಿಗೆ ಹೊಸ ಅವಕಾಶಗಳು ಮುಕ್ತವಾಗಲಿವೆ ಎಂದು ನಮ್ಮ ಲಕನೌ ಬಾತ್ಮೀದಾರರು ವರದಿ ಮಾಡಿದ್ದಾರೆ ಉಪರಾಷ್ಟ ಪತಿ ಎಂ

ಕೆಂಪೇಗೌದ ಅಂತರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಅವರನ್ನು ರಾಜ್ಯಪಾಲ ವಜೂಬಾಯ್ ವಾಲಾ ಗೃಹಸಚಿವ ಬಸವರಾಜ ಬೊಮ್ಮಾಯಿ ಅತ್ಮೀಯವಾಗಿ ಬರಮಾಡಿಕೊಂಡರು ನಂತರ ಹೊಸಕೋಟೆಯ ಕ್ರಸ್ಟ್ ಕ್ಯಾಂಪಸ್ನಲ್ಲಿರುವ ಖ್ಯಾತ ಅಪ್ಪಿಕಲ್ ಫೈಬ್ರಿಕೇಷನ್ ಸೌಲಭ್ಯ ಘಟಕವನ್ನು ವೆಂಕಯ್ಯ ನಾಯ್ಡು ಲೋಕಾರ್ಪಣೆ ಮಾಡಿದರು ಇದೇ ಆವರಣದಲ್ಲಿ ಪರಿಸರ ಪರೀಕ್ಷಾ ಸೌಲಭ್ಯಕ್ಕೂ ಚಾಲನೆ ನೀಡಿದರು ಏಷ್ಯಾದ ಅತ್ಯಂತ ದೊಡ್ಡ ಹಿಮಾಲಯನ್ ಚಂದ್ರ ಚೆಲಿಸ್ಕೋಪ್ನ ನಿರ್ದೇಶಕರು ಹಾಗೂ ಇತರ ವಿಜ್ಞಾನಿಗಳ ಜೊತೆ ಉಪರಾಷ್ಟ ಪತಿ ಎಂ

ಕೇಂದ್ರ ಸರ್ಕಾರದ ಮೂರು ಕೃಷಿ ಕಾನೂನುಗಳ ಬಗ್ಗೆ ತೀವ್ರ ವಿರೋಧ ವ್ಯಕ್ತಪಡಿಸುತ್ತಿರುವ ಪ್ರತಿಭಟನಾ ನಿರತ ರೈತ ಸಂಘದ ಪ್ರತಿನಿಧಿಗಳು ಮತ್ತು ಕೇಂದ್ರ ಸರ್ಕಾರದ ನಡುವೆ ನಾಳೆ ಮುಂದಿನ ಸುತ್ತಿನ ಮಾತುಕತೆ ನಡೆಯಲಿದೆ ಬಿಕ್ಕಟ್ಟು ಕೊನೆಗೊಳಿಸಲು ಸರ್ಕಾರ ಮತ್ತು ರೈತರ ನಡುವಿನ ಅರನೇ ಸುತ್ತಿನ ಮಾತುಕತೆ ಇದಾಗಿದೆ

ಕೃಷಿ ಕಾನೂನುಗಳ ಹೊರತಾಗಿ ಕನಿಷ್ಠ ಬೆಂಬಲ ಬೆಲೆ ಎಂಎಸ್ಪಿ ಮತ್ತು ಗಾಳಿಯ ಗುಣಮಟ್ಟ ಮತ್ತು ವಿದ್ಯುತ್ಗೆ ಸಂಬಂಧಿಸಿದ ಶಾಸನಗಳ ಕುರಿತಂತೆಯೂ ಇದೇ ವೇಳಿ ಚರ್ಚೆ ನಡೆಯುವ ಸಾಧ್ಯತೆ ಇರುವುದಾಗಿ ಸುದ್ದಿ ಮೂಲಗಳು ತಿಳಿಸಿವೆ

ಇತ್ತೀಚೆಗೆ ಅನಾರೋಗ್ಯದ ಕಾರಣ ಚಿಕಿತ್ಸೆ ಪಡೆದು ಕೆಲವು ದಿನಗಳ ಹಿಂದಷ್ಟೆ ದಿಸಾರ್ಜ್ ಆಗಿರುವ ರಜನೀಕಾಂತ್ ತಮ್ಮ ಆರೋಗ್ಯದ ಕಾರಣ ನೀದಿ ಈ ಮೊದಲಿನ ನಿರ್ಧಾರವನ್ನು ದಲಾಯಿಸುತ್ತಿರುವುದಾಗಿ ತಿಳಿಸಿದ್ದಾರೆ ವೈದ್ಯರ ಸಲಹೆಯಂತೆ ತಾವೀಗ ತಮ್ಮ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನ ನೀಡಬೇಕಾಗಿದೆ ಎಂದಿದ್ದಾರೆ

ಅದಾಗ್ಯೂ ತಮಿಳುನಾಡಿನ ಜನರ ಹಿತರಕ್ಷಣೆಗಾಗಿ ಸಂಪೂರ್ಣ ಬದ್ದತೆಯಿಂದ ಕಾರ್ಯನಿರ್ವಹಿಸುವುದನ್ನು ತಾವು ಮುಂದುವರೆಸುವುದಾಗಿ ರಜನೀಕಾಂತ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು

ವಿದೇಶಿ ವ್ಯಾಪಾರ ನಿರ್ದೇಶನಾಲಯದ ಅಧಿಸೂಚನೆಯದಿ ಎಲ್ಲಾ ಬಗೆಯ ಈರುಳ್ಳಿ ರಫ್ತಿಗೆ ಅವಕಾಶ ನೀಡಲಾಗುವುದು ಎಂದು ಹೇಳಲಾಗಿದೆ ದೇಶದಲ್ಲಿ ಸೆಪ್ವೆಂಬರ್ನಲ್ಲಿ ಈರುಳ್ಳಿಯ ಬೆಲೆ ದಿಢೀರನೆ ವಿಪರೀತ ಏರಿಕೆಯಾಗಿದ್ದ ಹಿನ್ನೆಲೆಯಲ್ಲಿ ಎಲ್ಲಾ ಬಗೆಯ ಈರುಳ್ಳಿ ರಫ್ತು ಮಾಡುವುದನ್ನು ಸರ್ಕಾರ ನಿಷೇಧಿಸಿತ್ತು

ಗುಜರಾತ್ ಪಂಜಾಬ್ ಮತ್ತು ಅಸ್ಖಾಂನಲ್ಲಿ ಆರಂಭವಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ ಕೋವಿಡ್ ಲಸಿಕೆ ನೀಡಿಕೆಯನ್ನು ವ್ಯಾಪಕವಾಗಿ ಆರಂಭಿಸುವ ಮುನ್ನ ಯಾವುದೇ ರೀತಿಯ ಸಮಸ್ಯೆ ಅಥವಾ ಸವಾಲುಗಳ ನಿರ್ವಹಣೆಗೆ ಸಜ್ಜಾಗಿರುವ ಉದ್ದೇಶದಿಂದ ಪ್ರಾಯೋಗಿಕ ಪ್ರಕ್ರಿಯೆ ನಡೆಸಲಾಗುತ್ತಿದೆ ಎಂದು ಸಹ ಮಾಹಿತಿ ನೀಡಲಾಗಿದೆ ಬ್ಲಾಕ್ ಮತ್ತು ಜಿಲ್ಲಾ ಮಟ್ಟದಲ್ಲಿ ನಡೆಯಲಿರುವ ಈ ಕಾರ್ಯಕ್ರಮದ ಮಾಹಿತಿಗಳನ್ನು ಆಧರಿಸಿ ಮುಂದೆ ವ್ಯಾಪಕ ಲಸಿಕೆ ನೀಡಿಕೆ ಯೋಜನೆಯನ್ನು ರೂಪಿಸಲಾಗುವುದು ಎಂದೂ ಸಹ ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ ಕರ್ನಾಟಕ ವಿಧಾನ ಪರಿಷತ್ತಿನ ಉಪ ಸಭಾಪತಿ ಹಾಗೂ ಜೆಡಿಎಸ್ ನಾಯಕ ಎಸ್ ಎಲ್ ಧರ್ಮೇಗೌಡ ನಿಧನ ಹೊಂದಿದ್ದಾರೆ

ಅನಿರೀಕ್ಷಿತ ಬೆಳವಣಿಗೆಯಲ್ಲಿ ಅವರ ಅಸಹಜ ಸಾವಿನ ವಾರ್ತೆ ಬಹಿರಂಗಗೊಂಡಿದ್ದು ರಾಜ್ಯಪಾಲ ವಜೂಭಾಯ್ ವಾಲಾ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಕರ್ನಾಟಕ ಸಚಿವ ಸಂಪುಟ ಸದಸ್ಯರು ಜೆಡಿಎಸ್ ರಾಷ್ಟೀಯ ಅಧ್ಯಕ್ಷ ಎಚ್

ದೇವೇಗೌದ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಸಿದ್ದರಾಮಯ್ಯ ಸೇರಿದಂತೆ ಹಲವು ರಾಜಕಾರಣಿಗಳು ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ

ವಿಧಾನಸಭೆ ಹಾಗೂ ವಿಧಾನಪರಿಷತ್ನಲ್ಲಿ ಸದಸ್ಯರಾಗಿ ಅವರು ಸೇವೆ ಸಲ್ಲಿಸಿದ್ದರು

ಮತ್ತೊಂದು ವಿಕೆಟ್ನ್ನು ಉಮೇಶ್ ಯಾದವ್ ಪಡೆದರು